ನಾಡಿನೆಲ್ಲೆಡೆ ಸಂಭ್ರಮದ ಕನ್ನಡ ರಾಜ್ಣೋತ್ಸವ ನಾಡಿನುದ್ದಗಲಕ್ಕೂ ಕಾರ್ಕ್ರಮಗಳು

ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲು ಕನ್ನಡ ಕಾಯಕ ವರ್ಷಾಚರಣೆ ಮುಖ್ಚಮಂತ್ರಿ

ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಹಿರಂಗ ಪ್ರಚಾರ ಅಂತ್ಯ ನಾಡಿದ್ದು ಮಂಗಳವಾರ ಮತದಾನ

ಕೊರೋನಾ ಮಾರ್ಗಸೂಚಿ ಅನ್ವಯ ಸರಳ ರೀತಿಯಲ್ಲಿ ರಾಜ್ಯೋತ್ಸವ ಆಚರಿಸಲಾಗಿದ್ದು ನಾಡು ನುಡಿಗೆ ಸೇವೆ ಸಲ್ಲಿಸಿದ ಹಲವು ಗಣ್ಣರನ್ನು ಗೌರವಿಸಲಾಗುತ್ತಿದೆ ಪ್ರಧಾನ ಸಮಾರಂಭ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಾಡಾಗಿತ್ತು ಮುಖ್ಣಮಂತ್ರಿ ಬಿ ಎಸ್ ಯಡಿಯೂರಪ್ಪ ದ್ವಜಾರೋಹಣ ನೆರವೇರಿಸಿದರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕನ್ನಡ ಭಾಷೆಯನ್ನು ಮತ್ತಪ್ಪು ಶ್ರೀಮಂತಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಕನ್ನಡ ಕಾಯಕ ವರ್ಷ ಆಚರಿಸುವುದು ಎಂದು ಪ್ರಕಟಿಸಿದರು ಶ್ರವಾಪ ಬರ ಅತಿವೃಷ್ಠಿ ಹಾಗೂ ಕೊರೋನಾ ಸಂಕಷ್ಟದ ನಡುವೆಯೂ ರಾಜ್ಞವನ್ನು ಪ್ರಗತಿ ಪಥದತ್ತ ಕೊಂಡೊಯ್ದಲು ಸರ್ಕಾರ ಶಕ್ತಿಮೀರಿ ಪ್ರಯತ್ನ ಮಾಡುತ್ತಿದೆ ಎಂದರು

ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಮಕ್ಕಳಲ್ಲಿ ಭಾಷಾ ಪ್ರೇಮ ದೆಳೆಸಲು ಎಲ್ಲರೂ ಕಾಳಜಿ ತೋರಬೇಕು ಎಂದು ಹೇಳಿದರು

ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಹೆಚ್ಚು ಜ್ವಾನಪೀಠ ಪ್ರಶಸ್ತಿ ಬಂದಿರುವುದಕ್ಕೆ ಮುಖ್ಯಮಂತ್ರಿ ಹರ್ಷ ವ್ಯಕ್ತಪಡಿಸಿದರು ರಾಜ್ಯದ ವಿವಿಧೆಡೆ ರಾಜ್ಣೋತ್ಸವ ಆಚರಿಸಿದ ವರದಿಗಳು ಬಂದಿವೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ

ಸುಧಾಕರ್ ಮಾತನಾಡಿ ರಾಜ್ಯದ ಆಡಳತ ಭಾಷೆಯಾಗಿ ಕನ್ನಡ ಪರಿಪೂರ್ಣವಾಗಿ ಅನುಷ್ಠಾನಗೊಳ್ಳಬೇಕು ನ್ಯಾಯಾಲಯಗಳು ಮತ್ತು ಸ್ಪರ್ಧಾತ್ವಕ ಪರೀಕ್ಷೆಗಳು ಕನ್ನಡದಲ್ಲೇ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು

ರಾಗಸ್ತಿಯ ಧಜಾರೋಹಣ ನೆರವೇರಿಸಿ ಮಾತನಾಡಿ ಕನ್ನಡ ಸಾಹಿತ್ವದ ಕೊಡುಗೆ ಅಪಾರವಾಗಿದೆ ಕನ್ನಡ ಭಾಷೆಗೆ ಹೆಚ್ಚು ಜ್ವಾನಪೀಠ ಪ್ರಕಸ್ತಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ

ಸೋಮಣ್ಣ ಮಾತನಾಡಿ ಅನೇಕ ಹಿರಿಯರು ನಾಡು ನುಡಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಮಾಡುವಲ್ಲಿ ಕೊಡಗು ಜಿಲ್ಲಾಡಳಿತ ಪರಿಣಾಮಕಾರಿ ಕ್ರಮಗಳನ್ನು ಕ್ಲೆಗೊಂಡಿದೆ ಎಂದು ಹೇಳಿದರು ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಲಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕರಾವಳಿ ಮಲೆನಾಡು ಬಯಲು ಸೀಮೆಯನ್ನು ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆ ಅಪಾರ ವೈವಿಧ್ವಗಳನ್ನು ಮೇಳ್ಳೆಸಿಕೊಂಡಿದೆ ಟಿಲ್ಲೆಯ ವಿವಿಧ ಜನ ಸಮುದಾಯಗಳ ಸಂಪ್ರದಾಯ ಜನಪದ ಕಲೆ ಸಾಹಿತ್ಯ ಸಮೃದ್ಧಿಯಾಗಿದೆ ಏಕೀಕರಣಕ್ಕೂ ಜಿಲ್ಲೆಯ ಜನತೆ ಕೊಡುಗೆ ಕೊಟ್ಟದ್ದಾರೆ ಎಂದು ಹೇಳಿದರು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮಾತನಾಡಿ ರಾಜಮನೆತನಗಳು ನಾಡು ನುಡಿ ಬಗ್ಗೆ ಹೊಂದಿದ್ದ ಕಾಳಜಿಯನ್ನು ಸ್ಕರಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಹಂಪನ ಹಳ್ಳ ತಿಮ್ಲೇಗೌಡ ಅನುಸೂಯಮ್ನ ಹಾಗೂ ಜೆಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಸಾಧಕರನ್ನು ಜೆಲ್ಲಾಡಳಿತದ ಪರವಾಗಿ ಸನ್ನಾನಿಸಿದರು ಸಾರ್ವಜನಿಕ ಇಲಾಖೆ ವತಿಯಿಂದ ಕನ್ನಡ ನಾಡಿನ ಹಿರಿಮೆ ಗರಿಮೆ ಸಾರುವ ಹಾಡುಗಳನ್ನು ಪ್ರಸ್ತುತ ಪಡಿಸಲಾಯಿತು ಬೀದರ್ನಲ್ಲಿ ಜೆಲ್ಲಾಧಿಕಾರಿ ರಾಮಚಂದ್ರನ್ ಧ್ವಜಾರೋಹಣ ನೆರವೇರಿಸಿ ಏಕೀಕರಣ ಚಳವಳಿ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅತ್ಯಂತ ಮಹತ್ತದ್ದಾಗಿದೆ ಆಲೂರು ವೆಂಕಟರಾಯರು ಬಿ

ನಾ ಕೃಷ್ಣ ರಾಯರು ಎಸ್ ನಿಜಲಿಂಗಪ್ಪ ಕಡಿದಾಳ ಮಂಜಪ್ಪ ಕೆಂಗಲ್ ಪನುಮಂತಯ್ಯ ಪಾಟೀಲ ಪುಟ್ಟಪ್ಪ ಸೇರಿದಂತೆ ಅನೇಕ ಮಹನೀಯರ ಸಾಧನೆ ಸ್ಮರಿಸುವುದು ಬಹಳ ಅಗತ್ತ ಎಂದರು ಗದಗನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ ಧ್ವಜಾರೋಹಣ ನೆರವೇರಿಸಿದರು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇಂದು ರಾಜ್ಣೋತ್ಸವವನ್ನು ಆಚರಿಸಲಾಯಿತು ಕಾರಾಗೃಹ ಬಂಧಿಗಳಿಂದ ವಿವಿಧ ಸಾಂಸ್ಕೃತಿ ಕಾರ್ಯಕ್ರಮ ನಡೆಯಿತು ಕೊಪ್ಪಳದಲ್ಲಿಂದು ನಡೆದ ರಾಜ್ಣೋತ್ಪವ ಕಾರ್ಯಕ್ರಮದಲ್ಲಿ ಜಿಲ್ಲಾಉಸ್ತುವಾರಿ ಸಚಿವ ಬಿ

ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ಜಿಲ್ಲೆಯಲ್ಲಿ ಮನೆ ಮತ್ತು ಬೆಳೆ ಹಾನಿಯ ಸಮೀಕ್ಷೆ ನಡೆಸಿ ಸರ್ಕಾರಕ್ಷೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಉತ್ತರಕನ್ನಡ ಜಿಲ್ಲೆಯ ಕಾರವಾರದ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಗೋತ್ರವ ಆಚರಿಸಲಾಯಿತು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರಾಜ ಹರಪ್ಪನಹಳ್ಳಿ ಮಾತನಾಡಿ ಸರ್ಕಾರ ಗಡಿನಾಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು ಎಂದು ಒತ್ತಾಯಿಸಿದರು

ಹಾವೇರಿಯಲ್ಲಿಂದು ರಾಜ್ಯೋತ್ತವದ ಅಂಗವಾಗಿ ಧ್ವಜಾರೋಹಣ ನೇರವೇರಿಸಿದ ಬಳಿಕ ಸುದ್ಗಿಗಾರರೊಂದಿಗೆ ಅವರು ಮಾತನಾಡಿದರು

ಈಗ ಕೋವಿಡ್ ಜಾಗ್ಬತಿ ಸಂದೇಶ ಕೇಳೋಣ

ಮಂಗಳವಾರ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ನಾಯಕರು ತಮ್ನ ತಮ್ನ ಅಭ್ಯರ್ಥಿಗಳ ಪರವಾಗಿ ಕೊನೆ ಘಳಗೆಯ ಪ್ರಚಾರ ನಡೆಸಿದರು ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡ ಡಿ

ಶಿವಕುಮಾರ್ ಪಕ್ಷದ ತಮ್ಮ ಅಭ್ಯರ್ಥಿಯ ಪರ ಮತಯಾಚಿಸಿದರು ಬಿಜೆಪಿಯ ಪರವಾಗಿ ನಾಯಕರಾದ ಡಾ

ಸುಧಾಕರ್ ಅಶೋಕ ಮುಂತಾದವರು ಮತಯಾಚಿಸಿದರು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಮೂರೂ ಪಕ್ಷಗಳ ನಾಯಕರು ಮತಯಾಚಿಸಿದರು ಜೆಡಿಎಸ್ ಪಕ್ಷದ ನಾಯಕರಾದ ಎಚ್

ದೇವೇಗೌಡ ಎಚ್

ಕುಮಾರಸ್ವಾಮಿ

ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಿದರು ನಾಡಿದ್ದು ಮಂಗಳವಾರ ಮತದಾನ ನಡೆಯಲಿದ್ದು

ರಾಯಚೂರು ನಗರದ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು

ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಸಮೀಕ್ಷೆ ಕಾರ್ಯ ನಡೆಯುತ್ತಿದೆ ಎಂದು ಸಚಿವರು ಹೇಳಿದರು

ಚಿತ್ರದುರ್ಗದಲ್ಲಿಂದು ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೇರವೇರಿಸಿ ನಂತರ ಸುಧ್ಗಿಗಾರರೊಂದಿಗೆ ಅವರು ಮಾತನಾಡಿದರು ಕೊರೋನಾ ಲಸಿಕೆ ನೀಡಲು ಫಲಾನುಭವಿಗಳ ಪಟ್ಟಯನ್ನು ಕೂಡಲೇ ಸಿದ್ದಪಡಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಕೊರೋನಾ ನಿಗ್ರಹಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಕೋರನಾ ವಾರಿಯರ್ನ್ಗೆ ಮೊದಲ ಹಂತದಲ್ಲೇ ಲಸಿಕೆ ನೀಡಲು ಸರ್ಕಾರ ಉದ್ದೇತಿಸಿದೆ ಎಂದು ಸಚಿವ ಶ್ರೀರಾಮುಲು ಹೇಳಿದರು

ಟಿ ರವಿ ವ್ಯಕ್ತಪಡಿಸಿದ್ದಾರೆ

ಸಾವನ್ನಪ್ಪಿದ ಫಟನೆ ಇಂದು ಜರುಗಿದೆ ಐದು ಜನ ಸ್ನೇಹಿತರೊಂದಿಗೆ ಜಲಪಾತ ವೀಕ್ಷಣಗೆ ಆಗಮಿಸಿದ್ದ ವೇಳೆ ಈ ಪಟನೆ ಸಂಭವಿಸಿದೆ

ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಹೇಳಿದ್ದಾರೆ

ಇನ್ನು ಹವಾವರ್ತಮಾನ ರಾಜ್ಲದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಬೀಳಲಿದೆ